ಕೊರೊನಾ ವ್ಲೆರಾಣು ರೂಪಾಂತರ ಲಸಿಕೆಯ ಸಾಮರ್ಥ್ಲಕ್ಷೆ ಸವಾಲೊಡ್ಡುವ ಸಾಧ್ಯತೆ ಕಡಿಮೆ ಡಾ ಸೌಮ್ಯಾ ಸ್ವಾಮಿನಾಥನ್

ಕೊರೊನಾ ಲಸಿಕೆಯ ವಿನಿಮಯಕ್ಕೆ ಜಾಗತಿಕ ರಾಜಕೀಯ ಬದ್ಧತೆ ಅಗತ್ಯ ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ರಹ

ದೇಶದಲ್ಲಿ ಹೆಚ್ಚುತ್ತಿರುವ ಕೊರೋನಾ ವೈರಸ್ ಪ್ರಕರಣಗಳ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವ ಪಡೆದುಕೊಂಡಿದೆ

ಪ್ರಸ್ತುತ ದೇಶವು ಲಾಕ್ಡೌನ್ನ ಐದನೇ ಹಂತದಲ್ಲಿದ್ದು ಈ ಹಂತದಲ್ಲಿ ನಿರ್ಬಂಧಗಳನ್ನು ಸಡಿಲಿಸಲಾಗಿದೆ

ಸಾರ್ವಜನಿಕರು ಮತ್ತು ಉದ್ದಮಗಳ ಅನುಕೂಲಕ್ಷಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ನಿರ್ಬಂಧಗಳನ್ನು ಸಡಿಲಿಸಿವೆ ಕ್ಯಾಬಿನೆಟ್ ಕಾರ್ಯದರ್ಶಿ ನಿನ್ನೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಸಭೆ ನಡೆಸಿದ್ದರು

ಇದುವರೆಗೆ ಒಂದು ದಿನದಲ್ಲಿ ವರದಿಯಾಗಿರುವ ಸೋಂಕಿತರ ಗರಿಷ್ನ ಸಂಬ್ಲೆಯಾಗಿದೆ

ಇದುವರೆಗೆ ನಾಲ್ವರು ಗುಣಮುಖರಾಗಿದ್ದಾರೆ ನಿನ್ನೆ ತಡರಾತ್ರಿ ರಾಜ್ಯ ಆರೋಗ್ಯ ಸೇವೆಗಳ ನಿರ್ದೇತನಾಲಯ ಬುಲೆಟನ್ ಬಿಡುಗಡೆ ಮಾಡಿದ್ದು

ಕ್ಷಾರಂಟ್ಲೆನ್ನಲ್ಲಿದ್ದವರು ಮತ್ತು ರಾಜ್ಲದಿಂದ ಹೊರಗಿನಿಂದ ಬಂದವರಲ್ಲಿ ಈ ಎಲ್ಲಾ ಸಕ್ರಿಯ ಪ್ರಕರಣಗಳು ಕಾಣಿಸಿಕೊಂಡಿವೆ

ಪೆಂಗ್ಲುನ್ನು ಘೋಮ್ ಇಂದು ಬೆಳಗ್ಗೆ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಜಮ್ನು ವಲಯದಲ್ಲಿ ಕೋವಿಡ್ನಿಂದ ಒಂದು ಸಾವು ಸಂಭವಿಸಿದೆ

ವಿಕ್ಷ ಆರೋಗ್ನ ಸಂಸ್ನೆಯ ಮಹಾ ನಿರ್ದೇಶಕ ಟೆಂಡ್ರೋಸ್ ಅಧಾನೊಮ್ ಫೆಬ್ರಿಯೆಸುಸ್ ನಿನ್ನೆ ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿ ಕೊರೋನವೈರಸ್ ಸೋಂಕಿನ ವಿರುದ್ದ ಅಭಿವೃದ್ದಿ ಪಡಿಸಿದ ಯಾವುದೇ ಲಸಿಕೆಗಳನ್ನು ಜಾಗತಿಕ ಸಾರ್ವಜನಿಕ ಸರಕನ್ನಾಗಿ ಮಾಡಬೇಕು

ಯಾವುದೇ ಲಸಿಕೆ ಜಾಗತಿಕ ಸಾರ್ವಜನಿಕ ಸರಕು ಆಗಬೇಕು ಎಂಬ ಆಲೋಚನೆಯನ್ನು ಜಗತ್ತಿನ ಅನೇಕ ನಾಯಕರು ಉತ್ತೇಜಿಸಿದ್ದಾರೆ ಅದು ಇನ್ನಷ್ಟು ಮುಂದುವರಿಯಬೇಕು ಹೆಚ್ಚಿನ ನಾಯಕರು ಈ ಪ್ರಯತ್ನಗಳಿಗೆ ಕೈಜೋಡಿಸಬೇಕು ಯಾವುದೇ ದಿಷಧವನ್ನು ಕಂಡುಹಿಡಿಯುವ ಮೊದಲು ಅವರು ಜಾಗತಿಕ ರಾಜಕೀಯ ಬದ್ದತೆ ಮತ್ತು ಜಾಗತಿಕ ಒಮ್ನತವನ್ನು ಹೊಂದಿರಬೇಕು ಎಂದು ಅವರು ಹೇಳಿದರು

ವಿಶ್ವ ಆರೋಗ್ನ ಸಂಸ್ಥೆಯ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ನಿನ್ನೆ ಪ್ರಸಾರವಾದ ನೇರ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ರೂಪಾಂತರಗಳ ಕಾರಣದಿಂದ ಹಲವು ದೇಶಗಳಲ್ಲಿ ಕೊರೊನಾ ವೈರಾಣು ಹೇಗೆ ವಿಭಿನ್ನವಾಗಿರಲಿದೆ ಎನ್ನುವ ಪ್ರಕ್ಷೆಗೆ ಉತ್ತರಿಸಿದ ಅವರು ದೇಶದಿಂದ ದೇಶಕ್ಷೆ ವೈರಾಣುವಿನ ಸ್ವರೂಪದಲ್ಲಿ ಅಲ್ಪ ಪ್ರಮಾಣದ ವ್ಯತ್ಪಾಸಗಳು ಇರಬಹುದಾದರೂ ಲಸಿಕೆ ಪ್ರಭಾವವೇ ಬೀರದಷ್ಟು ವ್ಯತ್ಯಾಸವೇನು ಇರುವುದಿಲ್ಲ ಎಂದರು ಆದಾಗ್ಡೂ ವಿಭಿನ್ನ ದೇಶಗಳಲ್ಲಿ ಸೋಂಕಿತರ ಮೇಲೆ ಲಚಿಕೆಯ ಪ್ರಯೋಗಗಳನ್ನು ನಡೆಸುವುದು ಉಚಿತ ಏಕೆಂದರೆ ದೇಶದಿಂದ ದೇಶಕ್ಕೆ ಜನಸಂಖ್ಡೆ ಮತ್ತು ಆನುವಂಶಿಕ ಗುಣಲಕ್ಷಣಗಳು ವಿಭಿನ್ನವಾಗಿದ್ದು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

ವೈಯಕ್ತಿಕ ಜೀವನದ ಮೇಲೆ ಯೋಗಾಭ್ಲಾಸದ ಪರಿವರ್ತನಾತ್ನಕ ಪರಿಣಾಮಗಳನ್ನು ಬಿಂಬಿಸಲು ಈ ಸ್ವರ್ಧೆಯನ್ನು ರೂಪಿಸಲಾಗಿದೆ ಆಸಕ್ತರು ತಮ್ಮ ಯೋಗಾಭ್ವಾಸದ ಮೂರು ನಿಮಿಷಗಳ ವಿಡಿಯೋ ಚಿತ್ರಗಳನ್ನು ಚಿಕ್ಕ ವಿಡಿಯೋ ಸಂದೇಶದೊಂದಿಗೆ ಕಳುಹಿಸಬಹುದು

ಫೇಸ್ಬುಕ್ ಟ್ವಟ್ಟರ್ ಇನ್ಸ್ಟಾಗ್ರಾಂ ಅಲ್ಲದೇ ಮೈಗೌ ಜಾಲತಾಣಗಳ ಮೂಲಕ ಹಲವಾರು ಸಾಮಾಜಿಕ ಮಾಧ್ಯಮ ವೇದಿಕೆಗಳಗೆ ತಮ್ಮ ವಿಡಿಯೋ ತುಣಕನ್ನು ಸ್ಪರ್ಧಾಳುಗಳು ಅಪ್ಲೋಡ್ ಮಾಡಬಹುದು ಎಂದು ಸಹ ತಿಳಿಸಲಾಗಿದ್ದು